ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ರಾಷ್ಷೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಎನ್ಡಿಎಗೆ ಪ್ರಚಂಡ ಗೆಲುವು ಕೇಂದ್ರದಲ್ಲಿ ಮತ್ತೆ ಸರ್ಕಾರ ರಚನೆಗೆ ಸಜ್ಜ

ನಾಲ್ಕು ರಾಜ್ಜಗಳ ವಿಧಾನಸಭಾ ಚುನಾವಣೆ ಫಲಿತಾಂಶ ಆಂಧ್ರದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಅರುಣಾಚಲ ಪ್ರದೇಶದಲ್ಲಿ ಬಿಜೆಪಿ ಒಡಿಶಾದಲ್ಲಿ ಬಿಜುಜನತಾದಳ ಮತ್ತು ಸಿಕ್ಕಿಂನಲ್ಲಿ ಕ್ರಾಂತಿಕಾರಿ ಮೋರ್ಜಾಗೆ ಅದ್ಬುತ ಗೆಲುವು

ಒಂದು ಕಡೆ ಮುನ್ನಡೆಯಲ್ಲಿದೆ

ನರೇಂದ್ರ ಮೋದಿ ಎಸ್ಪಿ ಬಿಎಸ್ಪಿ ಆರ್ಎಲ್ಡಿ ಮೈತ್ರಿ ಕೂಟದ ಅಭ್ಯರ್ಥಿ ಶಾಲಿನಿ ಯಾದವ್ ಅವರನ್ನು ಪರಾಭವಗೊಳಿಸಿದ್ದಾರೆ ಕಾಂಗ್ರೆಸ್ ನಾಯಕಿ ಸೋನಿಯಾಗಾಂಧಿ ರಾಯ್ಬರೇಲಿ ಸ್ಲಾನವನ್ನು ಉಳಿಸಿಕೊಂಡಿದ್ದಾರೆ

ಕೇಂದ್ರ ಸಚಿವೆ ಮೇನಕಾಗಾಂಧಿ ಸುಲ್ತಾನ್ಮರ್ನಿಂದ ಜಯಶಾಲಿಯಾಗಿದ್ದಾರೆ ಇತರ ಕೇಂದ್ರ ಸಚಿವರಾದ ಜನರಲ್ ವಿ

ಸಿಂಗ್ ಫಾಜಿಯಾಬಾದ್ನಿಂದ ಮಹೇಶ್ಶರ್ಮ ಗೌತಮ್ಬುದ್ಲ ನಗರದಿಂದ ಸಂತೋಷ್ಕುಮಾರ್ ಗಂಗ್ಲಾರ್ ಬರೇಲಿಯಿಂದ ಅನುಪ್ರಿಯ ವಟೇಲ್ ಮಿರ್ಜಾಮರದಿಂದ ಡಾ ಸತ್ನಪಾಲ್ಸಿಂಗ್ ಬಾಗ್ಪಥ್ನಿಂದ ನಿರಂಜನ್ ಜ್ಯೋತಿ ಫತೇಷ್ಮರ್ದಿಂದ ಗೆಲುವುಗಳಿಸಿದ್ದಾರೆ ಬಿಜೆಪಿಯ ವರುಣ್ಗಾಂಧಿ ಪಿಲಿಭಿತ್ನಿಂದ ಬೋಜ್ಮರಿ ಕಲಾವಿದ ಮತ್ತು ಬಿಜೆಪಿ ಅಭ್ಯರ್ಥಿ ರವಿಕಿಶನ್ ಗೋರಖ್ಮರದಿಂದ ಗೆಲುವುಗಳಿಸಿದ್ದಾರೆ ಸಮಾಜವಾದಿ ಪಕ್ಷದ ನಾಯಕ ಮುಲಾಯಮ್ಸಿಂಗ್ ಯಾದವ್ ಮೈನ್ಮರಿ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ ಪಕ್ಷದ ಅಧಕ್ಷ ಅಖಿಲೇಶ್ ಯಾದವ್ ಅಜಂಗಢದಿಂದ ಆಯ್ಕೆಯಾಗಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಅದ್ಭುತ ಗೆಲುವು ದಾಖಲಿಸಿದೆ

ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ವರ್ಧಿಗಳು ಗೆದ್ದಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ಎಂ ವೀರಪ್ಪ ಮೊಬ್ಲಿ ಚಿಕ್ಕಬಳ್ಳಾಮರದಿಂದ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ತುಮಕೂರು ಕ್ಷೇತ್ರದಿಂದ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಗುಲ್ಬರ್ಗಾ ಕ್ಷೇತ್ರದಿಂದ ಪರಾಭವಗೊಂಡಿದ್ದಾರೆ

ಪಕ್ಷದ ಅಭ್ವರ್ಧಿ ಸಂಜೀವ್ಕುಮಾರ್ ಬಲ್ಕಾನ್ ಮುಝಫರ್ ನಗರ್ನಿಂದ ಚುನಾಯಿತರಾಗಿದ್ದಾರೆ

ಘೋಸಿ ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ

ಮಹಾಘಟ ಬಂಧನದ ಮತ್ತೊಂದು ಪಕ್ಷವಾದ ಅರ್ಎಲ್ಡಿ ಸಂಪೂರ್ಣ ವಿಫಲವಾಗಿದೆ ಕಾಂಗ್ರೆಸ್ ಪಕ್ಷ ಉತ್ತರ ಪ್ರದೇಶದಲ್ಲಿ ರಾಯ್ಬರೇಲಿ ಸ್ಥಾನವನ್ನು ಮಾತ್ರ ಗೆದ್ದುಕೊಂಡಿದೆ

ಚಂಡೀಘಡದಲ್ಲಿ ಕಿರೋನ್ಕೆರ್ ಕಾಂಗ್ರೆಸ್ ಅಭ್ಯರ್ಥಿ ಪಿ

ಬನ್ಲಾಲ್ ಅವರನ್ನು ಪರಾಭವಗೊಳಿಸಿದ್ದಾರೆ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಉಧಾಂಪುರ್ನಿಂದ ಗೆಲುವುಗಳಿಸಿದ್ದಾರೆ ಈ ಲಡಾಬ್ ಮತ್ತು ಜಮ್ಮು ಸ್ಥಾನಗಳು ಕೂಡ ಬಿಜೆಪಿಗೆ ದೊರೆತಿವೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ ಫಾರೂಖ್ ಅಬ್ದುಲ್ಲಾ ಶ್ರೀನಗರದಿಂದ ಗೆಲುವುಗಳಿಸಿದ್ದಾರೆ

ಬಿಜೆಪಿ ಮಿತ್ರಪಕ್ಷ ರಾಷ್ಟೀಯ ಲೋಕ ತಾಂತ್ರಿಕ್ ಪಕ್ಷದ ಅಭ್ಯರ್ಥಿ ಮತ್ತೊಂದು ಸ್ಥಾನದಲ್ಲಿ ಗೆಲುವುಗಳಿಸಿದ್ದಾರೆ

ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಅವರ ಮತ್ರ ಮತ್ತು ಹಾಲಿ ಸಂಸದ ದುಷ್ಕಂತ್ ಸಿಂಗ್ ಜಾಲ್ವಾರ್ ಬರನ್ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ

ಕೇಂದ್ರ ಸಚಿವ ಶ್ರೀಪಾದ್ ಯಸೋನಾಯಕ್ ಉತ್ತರ ಗೋವಾ ಸ್ಥಾನದಿಂದ ಜಯಶಾಲಿಯಾಗಿದ್ದಾರೆ ಕಾಂಗ್ರೆಸ್ ನಾಯಕ ಪ್ರಾನ್ಸಿಕ್ಕೊ ಸಲ್ವಾನ ದಕ್ಷಿಣ ಗೋವಾ ಸ್ಥಾನವನ್ನು ಗೆದ್ದುಕೊಂಡಿದ್ದಾರೆ

ಬಿಹಾರದಲ್ಲಿ ಎಲ್ಲಾ ಫಲಿತಾಂಶಗಳು ಘೋಷಣೆಯಾಗಿವೆ

ಗುಜರಾತ್ನಲ್ಲಿ ಬಿಜೆಪಿ ಮತ್ತೊಮ್ಮೆ ಪ್ರಚಂಡ ಗೆಲುವು ದಾಖಲಿಸಿದೆ

ಬಿಜೆಪಿ ಮುನ್ನಡೆಯಲಿವೆ

ಆಂಧ್ರಪ್ರದೇಶದಲ್ಲಿ ವೈಎಸ್ಅರ್ ಕಾಂಗ್ರೆಸ್ ಪಕ್ಷ ಅಬ್ಜರದ ಗೆಲುವು ದಾಖಲಿಸಿದೆ

ಅರುಕು ಸ್ಥಾನದಲ್ಲಿ ಪಕ್ಷ ಮುನ್ನಡೆ ಕಾಯ್ದುಕೊಂಡಿದ್ದು ಅಲ್ಲಿಯ ಫಲಿತಾಂಶ ಇನ್ನು ಘೋಷಣೆಯಾಗಿಲ್ಲ ತೆಲುಗು ದೇಸಂ ಪಕ್ಷ ಗುಂಟೂರು ಶ್ರೀಕಾಕುಲಂ ಮತ್ತು ವಿಜಯವಾಡ ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ

ಆರ್

ಐ ಎಂ ಐ ಎಂ ಪಕ್ಷದ ಅಭ್ಯರ್ಥಿ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ನಿಂದ ಚುನಾಯಿತರಾಗಿದ್ದಾರೆ

ಸಿಪಿಐ ಅಭ್ಯರ್ಥಿ ಪಿ ಪಿ ಸುನೀರ್ ಅವರನ್ನು ರಾಪುಲ್ಗಾಂಧಿ ಪರಾಭವಗೊಳಿಸಿದ್ದಾರೆ

ಆಲ್ ಇಂಡಿಯಾ ಯುನೈಟೆಡ್ ಡೆಮೋಕಾಟಿಕ್ ಫ್ರೆಂಟ್ ಮತ್ತು ಪಕ್ಷೇತರ ಅಭ್ಯರ್ಥಿಗೆ ತಲಾ ಒಂದೊಂದು ಸ್ವಾನಗಳು ದೊರೆತಿವೆ ಅರುಣಾಚಲಪ್ರದೇಶದಲ್ಲಿ ಬಿಜೆಪಿ ಅರುಣಾಚಲ್ ಪೂರ್ವ ಸ್ಥಾನವನ್ನು ಗೆದ್ದುಕೊಂಡಿದೆ ಪಕ್ಷದ ಅಭ್ಯರ್ಥಿ ಮತ್ತು ಕೇಂದ್ರ ಸಚಿವ ಕಿರೆನ್ ರಿಜಿಜೂ ಅರುಣಾಚಲ ಪಶ್ಚಿಮ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ ಮಣಿಪುರದಲ್ಲಿ ಬಿಜೆಪಿ ಉಮೇದುವಾರ ಡಾ ರಾಜ್ಕುಮಾರ್ ರಂಜನ್ ಸಿಂಗ್ ಒಳಗಣ ಮಣಿಮರ ಲೋಕಸಭಾ ಸ್ಥಾನವನ್ನು ಗೆದ್ದುಕೊಂಡಿದ್ದಾರೆ

ಇರಾನ್ನಿಂದ ತೈಲ ಆಮದು ಮಾಡಿಕೊಳ್ಳುವುದನ್ನು ಭಾರತ ನಿಲ್ಲಿಸಿದೆ ಅಮೆರಿಕದ ಮನ್ನಾ ನೀಡುವಿಕೆ ಅವಧಿ ಈ ತಿಂಗಳು ಕೊನೆಯಾದುದರಿಂದ ಭಾರತ ತೈಲ ಆಮದನ್ನು ನಿಲ್ಲಿಸಿದೆ ಅಮೆರಿಕದಲ್ಲಿ ಭಾರತದ ರಾಯಭಾರಿ ಪರ್ಷ ವರ್ಧನ್ ಶ್ರಿಂಗ್ಲಾ ಅಮೆರಿಕದ ಈ ನಡೆ ಅಮೆರಿಕ ಮೊದಲು ಎಂಬ ನೀತಿಗೆ ಅನುಗುಣವಾಗಿದೆ ಎಂಬುದು ನಮಗೆ ಅರ್ಥವಾಗುತ್ತದೆ ಆದರೂ ಈ ನಡೆಯಿಂದ ಭಾರತಕ್ಕೆ ಹೊರೆಯಾಗಲಿದ್ದು ಅನ್ಯ ಮಾರ್ಗವನ್ನು ಕಂಡುಕೊಳ್ಳುವ ನಿಟ್ಟನಲ್ಲಿ ಭಾರತ ಪ್ರಯತ್ನಿಸಲಿದೆ ಎಂದು ಹೇಳಿದ್ದಾರೆ

ಘಟನಾ ಸ್ಥಳದಿಂದ ಶಸ್ತ್ರಸ್ತ ಹಾಗೂ ಯುದ್ಧ ಸಾಮಾಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಕಾರ್ಯಾಚರಣೆ ಮುಗಿದಿದೆ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ ಮುಕ್ತಾಯ